ಸಕಲ ಸರ್ಕಾರಿ ಗೌರವದೊಂದಿಗೆ ಖ್ಯಾತ ಚಲನಚಿತ್ರ ನಟ ಮಾಜಿ ಸಚಿವ ಅಂಬರೀಷ್ ಹಾಗೂ ಕೇಂದ್ರದ ಮಾಜಿ ಸಚಿವ ಜಾಫರ್ ಷರೀಫ್ ಅವರ ಅಂತ್ಯಕ್ರಿಯೆ ನೆರವೇರಿಕೆ

್ರ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡ ಕ್ರೀಡಾಪಟುಗಳಿಗೆ ಪೊತ್ತಾಹ ಧನ ಹಾಗೂ ವಸತಿ ಸೌಲಭ್ಯ ಒದಗಿಸಲು ರಾಜ್ಯ ಸರ್ಕಾರ ಚೆಂತನೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ

ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸುಗಮವಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಅಂಬರೀತ್ ಅವರ ಪತ್ನಿ ಸುಮಲತಾ ಪುತ್ರ ಅಭಿಷೇಕ್ ಹಾಗೂ ಕುಟುಂಬ ವರ್ಗ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಪ್ರಧಾನಿ ಎಚ್ ಡಿ ದೇವೆಗೌಡ ಉಪ ಮುಖ್ಯಮಂತ್ರಿ ಡಾಕ್ಷರ್ ಜಿ ಪರಮೇತ್ವರ್ ಬಿಜೆಪಿ ರಾಜಾಧ್ಯಕ್ಷ ಬಿ

ಯಡ್ಬೂರಪ್ಪ ಮಾಜಿ ಮುಖ್ಚಮಂತ್ರಿ ಸಿದ್ದರಾಮಯ್ಯ ಸೆರಿದಂತೆ ಮತ್ತಿತರ ಗಣ್ಣರು ಉಪಶ್ವಿತರಿದ್ದರು ಅಂಬರೀಷ್ ಅವರ ಪಾರ್ಥಿವ ಶರೀರವನ್ನು ಮಂಡ್ದದಿಂದ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣಕ್ಕೆ ತಂದು ನಂತರ ಅಲಂಕ್ಟತ ವಾಹನದ ಮರವಣಿಗೆ ಮೂಲಕ ಕಂಠೀರವ ಸ್ವುಡಿಯೋಕ್ಷೆ ತಲಾಯಿತು ಅಂಬರೀಷ್ ಅಂತ್ಯಕ್ರಿಯೆ ಹಿನ್ನೆಲೆ ಬೆಂಗಳೂರು ನಗರದಲ್ಲಿ ವಿಶೇಷ ಬಿಗಿ ಮೊಲೀಸ ಬಂದೋಬಸ್ತ ಕಲ್ಪಿಸಲಾಗಿತ್ತು ಈ ನಡುವೆ ನಿನ್ನೆ ನಡೆಯಬೇಕಿದ್ದ ಕನಕ ಜಯಂತಿಯನ್ನು ಅಂಬರೀಷ್ ನಿಧನದ ಹಿನ್ನೆಲೆ ರಾಜ್ಯ ಸರ್ಕಾರ ಮುಂದುಡಿದ್ದು ಜಿಲ್ಲಾಡಳಿತಗಳು ಸೂಕ್ತವಾದ ಮತ್ತೊಂದು ದಿನಾಕವನ್ನು ನಿಗದಿಪಡಿಸಿ ಆಚರಿಸಲು ಸೂಜಿಸಿದೆ ಅಭಿಮಾನಿಗಳ ಕೋರಿಕೆಯ ಮೇರೆಗೆ ಮೊನ್ನೆ ಸಂಜೆ ಅಂಬರೀಷ್ ಅವರ ಪಾರ್ಥಿವ ಶರೀರವನ್ನು ವಾಯುಪಡೆಯ ಪೆಲಿಕಾಪ್ಪರ್ನಲ್ಲಿ ಮಂಡ್ಕಕ್ಕೆ ಒಯ್ದು ಸರ್ ಎಂ

ಕುಮಾರಸ್ವಾಮಿ ಪಾರ್ಥಿವ ಶರೀರವನ್ನು ಬೆಂಗಳೂರಿಗೆ ಕಳುಹಿಸುವ ವ್ಯವಸ್ಥೆ ಮಾಡಿದರು ನಂತರ ರಸ್ತೆ ಮೂಲಕ ನೇರವಾಗಿ ಕಂಠೀರವ ಕ್ರೀಡಾಂಗಣಕ್ಕೆ ಆಗಮಿಸಿ ಅಂಬರೀಷ್ ಅವರ ಅಂತಿಮ ಯಾತ್ರೆಗೆ ಚಾಲನೆ ನೀಡಿದರು ಅಂತ್ಯಕ್ರಿಯೆ ಪೂರ್ಣಗೊಳ್ಳುವವರೆಗೂ ಸ್ಥಳದಲ್ಲಿಯೇ ಇದ್ದು ಕುಟುಂಬದವರಿಗೆ ರಾಷ್ಟದ್ವಜವನ್ನು ಪಸ್ತಾಂತರಿಸಿದರು

ವಿಶ್ವೇಶ್ವರಯ್ಕ ಕ್ರೀಡಾಂಗಣದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂಡ್ಕ ಜನತೆಯ ಒತ್ತಾಯದ ಮೇರೆಗೆ ಅಂಬರೀಶ್ ಪಾರ್ಧಿವ ಶರೀರವನ್ನು ಮಂಡ್ಯಕ್ಕೆ ಕರೆತರಲಾಯಿತು ಸುಮಾರು ಎರಡೂವರೆ ಲಕ್ಷ ಜನ ಮಂಡ್ಕ ನಗರದಲ್ಲಿ ಅಂಬರೀಷ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದಿದ್ದಾರೆ ಮಂಡ್ಕದ ಜನತೆ ಪಾಗೂ ಅಭಿಮಾನಿಗಳು ಯಾವುದೇ ಅಹಿತಕರ ಫಟನೆಗೆ ಅವಕಾಶ ನೀಡದಂತೆ ಉತ್ತಮ ಸಹಕಾರ ನೀಡಿದ್ದಾರೆ ಅವರಿಗೆ ತುಂಬು ಪ್ಪದಯದ ಧನ್ವವಾದ ತಿಳಿಸುತ್ತೇನೆ ಎಂದು ಹೇಳಿದರು

ಬ್ದಾತ ಚಿಲನಚಿತ್ರ ನಟ ಅಂಬರೀಶ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಷೆ ಬೆಂಗಳೂನಿಂದ ಮಂಡ್ತ ಜಿಲ್ಲೆಗೆ ತೆಗೆದುಕೊಂಡು ಹೋಗಲು ಹಾಗೂ ಅಂತ್ಯಕ್ರಿಯೆಗೆ ಮಂಡ್ನದಿಂದ ಬೆಂಗಳೂರಿಗೆ ಕರೆತರಲು ಸರಿಯಾದ ಸಮಯಕ್ಕೆ ರಕ್ಷಣಾ ಹೆಲಿಕಾಪ್ಸರ್ ಒದಗಿಸಿ ನೆರವು ನೀಡಿದ ಕೇಂದ್ರ ರಕ್ಷಣಾ ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ವಿಶೇಷ ಧನ್ನವಾದಗಳು ಎಂದು ಮುಖ್ಯಮಂತ್ರಿ ಎಚ್

ಕುಮರಸ್ವಾಮಿ ತಮ್ಮ ಟ್ವಿಟರ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಮೊನ್ನೆ ನಿಧನರಾದ ಕೇಂದ್ರದ ಮಾಜಿ ಸಚಿವ ಕಾಂಗ್ರೆಸ್ ಓರಿಯ ಮುಖಂಡ ಜಾಫರ್ ಷರೀಫ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಸಹ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಬೆಂಗಳೂರಿನಲ್ಲಿ ನಿನ್ನೆ ನೇರವೇರಿತು ನಂದಿ ದುರ್ಗದ ರಸ್ತೆಯಲ್ಲಿರುವ ಖಬರಸ್ತಾನದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು ಪಾರ್ಥಿವ ಶರೀರವನ್ನು ಮೆರವಣಿಗೆಯಲ್ಲಿ ನಂದಿ ದುರ್ಗ ರಸ್ತೆಯಲ್ಲಿರುವ ಖಬರಸ್ತಾನಕ್ಕೆ ತರಲಾಯಿತು ಇದಕ್ಕೂ ಮುನ್ನ ಸಾರ್ವಜನಿಕರ ದರ್ಶನಕ್ಕಾಗಿ ಜಾಫರ್ ಷರಿಫ್ ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿರುವ ಕೆಪಿಸಿಸಿ ಕಚೇರಿ ಹಾಗೂ ಪಜ್ ಭವನದಲ್ಲಿ ಇರಿಸಲಾಗಿತ್ತು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಎಐಸಿಸಿ ವರಿಷ್ಠ ಗುಲಾಬ್ ನಬಿ ಆಜಾದ್ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ

ಶಂಕರ್ ಸೇರಿದಂತೆ ಪಲವು ಮುಖಂಡರು ಪಾಜರಿದ್ದು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು ಕಬ್ಬು ಬೆಳೆಗಾರರಿಗೆ ಬಾಕಿ ಹಣ ಪಾವತಿ ಮಾಡದ ಎರಡು ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಬೀದರ್ ಜಿಲ್ಲಾಡಳಿತ ನೋಟಿಸ್ ಜಾರಿ ಮಾಡಿದೆ

ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ

ಜೊತೆಗೆ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡ ಕ್ರೀಡಾವಟುಗಳಿಗೆ ಪ್ರೊತ್ಸಾಹ ಧನ ಹಾಗೂ ವಸತಿ ಸೌಲಭ್ದ ಒದಗಿಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಎಂದು ಉಪಮುಖ್ಕಮಂತ್ರಿ ಡಾಕ್ಟರ್ ಜಿ

ಹಿರಿಯ ವಿದ್ವಾಂಸ ಮತ್ತು ವಿಚಾರವಾದಿ ಧಾರವಾಡದ ಎಂ ಎಂ ಕಲಬುರ್ಗಿ ಪತ್ತ ಪ್ರಕರಣದ ತನಿಖೆಯಲ್ಲಿ ಪೆಜ್ಜಿನ ಪ್ರಗತಿ ಕಂಡು ಬಂದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ

ಈ ತನಿಖೆಯ ಬಗ್ಗೆ ಇದುವರೆಗೆ ಕೈಗೊಳ್ಳಲಾಗಿರುವ ಕ್ರಮದ ವಿವರ ಒದಗಿಸುವಂತೆ ಕೇಳಿದ್ದು ಪ್ರಕರಣವನ್ನು ಮೂರ್ಣಗೊಳಿಸಲು ಅಗತ್ತವಿರುವ ಕಾಲಾವಕಾಶವನ್ನೂ ತಿಳಿಸುವಂತೆ ಹೇಳಿದೆ ಈ ಪ್ರಕರಣದ ಸಂಬಂಧ ಕರ್ನಾಟಕ ಸರ್ಕಾರ ನೀಡುವ ವರದಿಯನ್ನು ಪರಿಶೀಲಿಸಿದ ನಂತರ ತನಿಖೆಯ ಉಸ್ತುವಾರಿಯನ್ನು ಬಾಂಬೆ ಹೈಕೋರ್ಟ್ಗೆ ವರ್ಗಾಯಿಸುವ ಸುಳಿವನ್ನು ಸುಪ್ರೀಂಕೋರ್ಟ್ ನೀಡಿದೆ

ಕಲಬುರ್ಗಿ ಅವರ ಜನ್ಮ ದಿನವಾಗಿದ್ದು ಚಿಂತಕರ ಸಂಘಟನೆ ಕಲಬುರ್ಗಿ ನೆನಪಿನಲ್ಲಿ ಎಂಬ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆಯೋಜಿಸಿದೆ

ರಾಜ್ಯ ಸಮಿತ್ರ ಸರ್ಕಾರ ಅಧಿಕಾರಿಗಳ ವರ್ಗಾವಣೆಯನ್ನು ದಂದೆಯನ್ನಾಗಿ ಮಾಡಿಕೊಂಡಿದ್ದು ಇದಕ್ಷಾಗಿ ಪೈಕೋರ್ಟ್ನಿಂದ ಛೀಮಾರಿ ಹಾಕಿಸಿಕೊಂಡಿದೆ ಎಂದು ಶಾಸಕ ಕೆ

ದಾವಣಗೆರೆಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದ ಜನಸಾಮಾನ್ಯರ ಸಮಸ್ಟೆಗಳಿಗೆ ಸರ್ಕಾರ ಗಮನ ಪರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದ್ದು ಆಡಳಿತ ಯಂತ್ರ ನಿಷ್ಠಿಯಗೊಂಡಿದೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಬರಗಾಲವಿದೆ ಇಂತಹ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಬರ ಪರಿಹಾರ ಕಾಮಗಾರಿಗಳಿಗೆ ಸರ್ಕಾರದ ಪಣ ತಂದು ಕೆಲಸ ಮಾಡುತ್ತಿಲ್ಲ ಎಂದು ಆರೋಪಿಸಿದರು ಬಿಜೆಪಿ ವಿಧಾನಸಭೆ ಒಳ ಹೊರಗೆ ನಡೆಸಿದ ಹೋರಾಟದ ಫಲವಾಗಿ ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ರೈಶರ ಸಾಲ ಮನ್ನಾ ಮಾಡಿದ್ದಾರೆ ಆದರೆ ಇದುವರೆಗೂ ರೈತರ ಕೈಗೆ ಒಂದು ಪೈಸೆಯೂ ಸೇರಿಲ್ಲ ಎಂದು ಶಾಸಕ ಕೆ

ಈಗ ಚುಟುಕು ಸುದ್ಗಿ ವಿಜಯಪುರ ಜಿಲ್ಲೆಯಲ್ಲಿ ತೀವ್ರ ಬರ ಪರಿಸ್ಟಿತಿ ಆವರಿಸಿರುವ ಹಿನ್ನೆಲೆ ಜನರಿಗೆ ಕುಡಿಯುವ ನೀರು ಹಾಗೂ ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ಮುನ್ನೆಚ್ವರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಎಸ್

ವಿಜಯಪುರದಲ್ಲಿ ಬರ ವರಿಸಿತಿ ನಿರ್ವಹಣಿಗೆ ಕೈಗೊಳ್ಳಲಾಗುತ್ತಿರುವ ಕ್ರಮಗಳ ಕುರಿತು ಪರಿಶೀಲನಾ ಸಭೆ ನಡೆಸಿ ತಾಲೂಕು ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಮರ್ಪಕ ನೀರು ಪೂರೈಕೆಗೆ ಕ್ರಮ ಕೈಗೊಳ್ಳಬೇಕು ಉಪವಿಭಾಗಾಧಿಕಾರಿಳ ಅಧ್ಯಕ್ಷತೆಯಲ್ಲಿ ಈ ಕುರಿತಂತೆ ತಾಲೂಕು ಮಟ್ಲದಲ್ಲಿ ಬರ ನಿರ್ವಹಣಾ ಕಾರ್ಯಗಳ ಬಗ್ಗೆ ಪರಿಶೀಲಿಸಬೇಕು ಎಂದು ತಿಳಿಸಿದರು ಕೊನೆಯಲ್ಲಿ ಮತ್ತೊಮ್ನೆ ಮುಖ್ಯಾಂಶಗಳು ಿ ಸಕಲ ಸರ್ಕಾರಿ ಗೌರವದೊಂದಿಗೆ ಖ್ಯಾತ ಚಲನಚಿತ್ರ ನಟ ಮಾಜಿ ಸಚಿವ ಅಂಬರೀಷ್ ಹಾಗೂ ಕೇಂದ್ರದ ಮಾಜಿ ಸಚಿವ ಜಾಫರ್ ಷರೀಫ್ ಅವರ ಅಂತ್ಯಕ್ತಿಯೆ ನೆರವೇರಿಕೆ

್ಷ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡ ಕ್ರೀಡಾಪಟುಗಳಿಗೆ ಪೊತ್ಲಾಪ ಧನ ಹಾಗೂ ವಸತಿ ಸೌಲಭ್ಯ ಒದಗಿಸಲು ರಾಜ್ಯ ಸರ್ಕಾರ ಚೆಂತನೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು